ಕಳೆದುಕೊಳ್ಳುವಂತಹುದೇನೂ ಇಲ್ಲ ದೇಶಕ್ಕೆ ಸಾಕಷ್ಟು ನಷ್ಟವಾಗಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಜಿಂಬಾಬ್ಲೆಯ ಸಂಸದೀಯ ಚುನಾವಣೆಯಲ್ಲಿ ಅಕ್ರಮ ಆರೋಪಿಸಿ ದೊಂಬಿ ನಡೆಸುತ್ತಿದ್ದ

ಲೋಕಸಭೆ ಮತ್ತು ರಾಜ್ಯಸಭೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವ ಅಗತ್ಯತೆಯನ್ನು ಬಲವಾಗಿ ಪ್ರತಿಪಾದಿಸಿದ ಅವರು ದುರ್ಬಲ ಮತ್ತು ಶೋಷಿತರ ಪರವಾಗಿ ಧ್ಲನಿ ಎತ್ತುವುದು ಪ್ರತಿಯೊಬ್ಬ ಸಂಸದರ ಕರ್ತವ್ಯ ಎಂದು ಹೇಳಿದರು ಪ್ರತಿಯೊಬ್ಬ ಸಂಸದರು ಸಾಮಾನ್ಯ ಜನರಿಗೆ ಸಂಬಂಧಿಸಿದ ವಿಷಯಗಳನ್ನು ಸಂಸತ್ತಿನಲ್ಲಿ ಪ್ರಸ್ತಾಪಿಸಬೇಕು ಮತ್ತು ಸರ್ಕಾರ ಜನರ ಕಲ್ಯಾಣಕ್ಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಒತ್ತಾಯಪದಿಸಬೇಕು ಎಂದು ಪ್ರಧಾನಿ ತಿಳಿಸಿದರು ಸಂಸತ್ತಿನಲ್ಲಿ ಗದ್ದಲ ಕೋಲಾಹಲದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಪ್ರಧಾನಿ ಅವರು ಸಂಸದರು ಯಾವುದೇ ವಿಷಯದ ಕುರಿತು ಮಾತನಾಡದಂತಹ ಸ್ತಿತಿ ಇದೆ ಇದರಿಂದ ಇಡೀ ದೇಶಕ್ಕೆ ನಷ್ಟವಾಗಲಿದೆ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಂಸದರು ಕೇವಲ ಒಂದು ಪಕ್ಷದ ಅಥವಾ ಲೋಕಸಭಾ ಕ್ಷೇತ್ರಗಳನ್ನು ಪ್ರತಿನಿಧಿಸುವವರಲ್ಲ ಅವರು ಸಂವಿಧಾನದ ತತ್ವಗಳನ್ನು ಜಾರಿಗೊಳಿಸಬೇಕಾದ ಟ್ರಸ್ವಿಗಳು ಎಂದರು ಜನರು ಅದರಲ್ಲೂ ವಿಶೇಷವಾಗಿ ಬಡವರು ಹಾಗೂ ಶೋಷಿತರು ತಮ್ಮ ಸಮಸ್ಯೆಗಳಿಂದ ಪ್ರತಿನಿಧಿಗಳಿಂದ ಪರಿಹಾರಗಳನ್ನು ಬಯಸುತ್ತಾರೆ ಎಂದರು ಉಪರಾಷ್ಟಪತಿ ಹಾಗೂ ರಾಜ್ಯಸಭಾಧ್ಯಕ್ಷ ಎಂ ವೆಂಕಯ್ಯನಾಯ್ದು ಸರ್ಕಾರ ಹೆಚ್ಚು ಸ್ಪಂದನಾಶೀಲವಾಗಬೇಕಾದರೆ ಪ್ರತಿಪಕ್ಷಗಳು ಹೆಚ್ಚು ಹೊಣೆಗಾರಿಕೆಯಿಂದ ಕೆಲಸ ನಿರ್ವಹಿಸಬೇಕಿದೆ ಎಂದು ಕರೆ ನೀಡಿದರು ಸಂಸದರು ಸಂಸತ್ತಿನ ಕಲಾಪಕ್ಕೆ ಅಡ್ಡಿ ಮಾಡುವ ಬದಲು ವಿಷಯಗಳ ಬಗ್ಗೆ ಚರ್ಚೆ ಸಮಾಲೋಚನೆ ನಡೆಸಿ ಅವುಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಬೇಕಾಗಿದೆ ಎಂದು ಹೇಳಿದರು ಲೋಕಸಭಾ ಸ್ಪೀಕರ್ ಸುಮಿತ್ರಾ ಮಹಾಜನ್ ದೇಶದ ಪ್ರಜಾಪ್ರಭುತ್ವ ಮೌಲ್ಯಗಳು ಮತು ಸಂಸದೀಯ ವ್ಯವಸ್ಥೆ ಕೇವಲ ಉದಾಹರಣೆಗಳಲ್ಲ ಇತರರಿಗೆ ಅದು ಸ್ಪೂರ್ತಿಯ ಸೆಲೆಯಾಗಿವೆ ಎಂದರು

ನವದೆಹಲಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಸ್ತುತ ನಡೆಯುತ್ತಿರುವ ಸಂಸತ್ ಅಧಿವೇಶನವದಲ್ಲಿ ತಿದ್ದುಪದಿ ಮಸೂದೆಗೆ ಅನುಮೋದನೆ ನೀಡಲಾಗುವುದು ತಮ್ಮ ಸರ್ಕಾರ ದಲಿತರ ಪರವಾಗಿದ್ದು ಅವರ ಹಕ್ಕುಗಳ ರಕ್ಷಣೆಗೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಿದೆ ಎಂದರು

ಸಾಲದ ಸುಳಿಗೆ ಸಿಲುಕಿರುವ ಬ್ಯಾಂಕ್ ಎಲ್ಐಸಿಗೆ ತನ್ನ ಆಯ್ದ ಷೇರುಗಳನ್ನು ಮಾರಾಟ ಮಾಡಲಿದೆ ಇದರಿಂದಾಗಿ ಎಲ್ಐಸಿ ಹಾಗು ಐದಿಬಿಐ ಎರಡೂ ಆರ್ಥಿಕವಾಗಿ ಸದೃಢವಾಗಲಿವೆ ಮತ್ತು ಎರಡೂ ಗೃಹ ನಿರ್ಮಾಣಕ್ಕೆ ಸಾಲದ ನೆರವು ನೀಡುವುದು ಹಾಗೂ ಮ್ಯೂಚುಯಲ್ ಫಂಡ್ಗಳಲಿ ಕೆಲಸ ನಿರ್ವಹಿಸಲಿವೆ

ಕೃಷಿ ವಿಜ್ಞಾನಿಗಳ ನೇಮಕ ಮಂಡಳಿ ಎಎಸ್ಆರ್ಬಿಯನ್ನು ಪುನರ್ರಚಿಸುವ ಪ್ರಸ್ತಾವಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಎಸ್ಆರ್ಬಿ ಇನ್ನು ಮುಂದೆ ನಾಲ್ವರು ಸದಸ್ಯರ ಬದಲಿಗೆ ಮುವರು ಸದಸ್ಯರ ಸಂಸ್ಥೆಯಾಗಲಿದೆ ಒರ್ವ ಅಧ್ಯಕ್ಷರು ಹಾಗೂ ಮೂರು ಸದಸ್ನರ ಸಂಸ್ತೆ ಇನ್ನು ಮುಂದೆ ತನ್ನ ಕಾರ್್ಯವ್ವೆಖರಿಯನ್ನು ಚುರುಕುಗೊಳಿಸಲಿದೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ ಕೃಷಿ ಸಮುದಾಯ ವಿಶೇಷವಾಗಿ ಕೃಷಿ ವಲಯಕ್ಕೆ ಹೆಚ್ಚಿನ ಅನುಕೂಲವಾಗುವಂತೆ ಈ ಮಂದಳಿ ಕ್ಬಡಿ ವಿಜ್ಞಾನಿಗಳ ನೇಮಕ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಲಿದೆ

ಭಯೋತ್ಸಾದನೆ ದ್ಲೇಷ ಹಾಗೂ ಹಿಂಸಾಚಾರ ಮುಕ್ತ ವಾತಾವರಣದಲ್ಲಿ ಮಾತ್ರ ಪಾಕಿಸ್ತಾನದೊಂದಿನ ಯಾವುದೇ ಅರ್ಥಪೂರ್ಣ ಮಾತುಕತೆ ನಡೆಸಬಹುದಾಗಿದೆ ಎಂದು ಭಾರತ ಪುನರುಚ್ಚರಿಸಿದೆ ಲೋಕಸಭೆಗೆ ವಿದೇಶಾಂಗ ವ್ಯವಹಾರಗಳ ಸಹಾಯಕ ಸಚಿವ ಜನರಲ್ ವಿ

ಸಿಂಗ್ ನಿನ್ನೆ ನೀಡಿರುವ ಲಿಖಿತ ಉತ್ತರದಲ್ಲಿ ಅಂತಹ ಸೂಕ್ತ ವಾತಾವರಣ ನಿರ್ಮಾಣ ಮಾಡುವ ಹೊಣೆ ಪಾಕಿಸ್ತಾನ ಮೇಲಿದೆ ಎಂದು ಹೇಳಿದರು ಪಾಕಿಸ್ತಾನ ತನ್ನ ಅಧೀನದಲ್ಲಿರುವ ಪ್ರದೇಶಗಳಲ್ಲಿ ಭಯೋತ್ವಾದಕರ ತಾಣಗಳನ್ನು ನಿರ್ನಾಮ ಮಾಡುವ ಹಾಗೂ ಭಯೋತ್ಸಾದನೆಯನ್ನು ಕೊನೆಗಾಣಿಸುವ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳುವಂತೆ ಭಾರತ ಪಾಕಿಸ್ತಾನವನ್ನು ಕೇಳಿದೆ ಅಂತಹ ಸಮಯ ಬರುವವರೆಗೆ ಗೆಡಿಯಾಚೆಗಿನ ಭಯೋತ್ಸಾದನೆಗೆ ದ್ವಧ ಹಾಗೂ ಪರಿಣಾಮಕಾರಿ ಉತ್ತರ ನೀಡುವುದನ್ನು ಭಾರತ ಮುಂದುವರೆಸುವುದು ಎಂದು ಜನರಲ್ ವಿ

ಸಿಂಗ್ ತಿಳಿಸಿದ್ದಾರೆ ಭಾರತ ಮತ್ತು ಜರ್ಮನಿ ಸುಸ್ದಿರ ನಗರಾಭಿವೃದ್ದಿ ಮತ್ತು ನವೀಕರಿಸಬಹುದಾದ ಇಂಧನ ವಲಯ ಕೇಂದ್ರೀಕರಿಸಿ ಹಣಕಾಸು ಹಾಗೂ ತಾಂತ್ರಿಕ ಸಹಕಾರ ಕುರಿತ ಒಪ್ಪ ಂದಗಳಿಗೆ ಸಹಿ ಹಾಕಿವೆ

ನವದೆಹಲಿಯಲ್ಲಿ ನಿನ್ನೆ ಭಾರತ ಜರ್ಮನ್ ದ್ವಿಪಕ್ಷೀಯ ಅಭಿವೃದ್ದಿ ಸಹಕಾರದಡಿ ಹಣಕಾಸು ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸಮೀರ್ ಕುಮಾರ್ ಖರೆ ಮತ್ತು ಭಾರತದಲ್ಲಿನ ಜರ್ಮನ್ ರಾಯಭಾರಿ ಮಾರ್ಟಿನ್ ನೇ ಒಪ್ಪಂದಗಳಿಗೆ ಸಹಿ ಹಾಕಿದರು ಭಾರತ ಅಮೆರಿಕಾ ನಡುವಿನ ಎರಡು ದಿನಗಳ ಮಿಲಿಟರಿ ಸಹಕಾರ ಮಾತುಕತೆ ನವದೆಹಲಿಯಲ್ಲಿ ನಿನ್ನೆ ಆರಂಭವಾಯಿತು ಮುಂದಿನ ತಿಂಗಳು ಎರಡೂ ರಾಷ್ಟ್ರಗಳ ನಡುವೆ ಎರಡು ಪ್ಲಸ್ ಎರಡು ಮಾತುಕತೆಗೆ ಪೂರ್ವಭಾವಿಯಾಗಿ ಈ ಸಮಾಲೋಚನೆ ನಡೆಯುತ್ತಿದೆ ಸಿಐಎಸ್ಸಿ ಅಧ್ಯಕ್ಷ ಲೆಫ್ಷಿನೆಂಟ್ ಜನರಲ್ ಸತೀಶ್ ದುವಾ ಮತ್ತು ಇಂಡೋ ಫೆಸಿಪಿಕ್ ಕಮಾಂಡ್ನ ಡೆಪ್ಯೂಟಿ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಬ್ರಯಾನ್ ಫೆಂಟನ್ ಸಭೆಯ ಜಂಟಿ ಅಧ್ಯಕ್ಷತೆವಹಿಸಿದ್ದರು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಮತ್ತು ರಕ್ಷಣಾ ಸಚಿವೆ ನಿರ್ಮಲಾ ಸೀತರಾಮನ್ ಅವರು ಮುಂದಿನ ತಿಂಗಳು ಅಮೆರಿಕಾದೊಂದಿಗೆ ನಡೆಯಲಿರುವ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎರಡೂ ದೇಶಗಳ ನಡುವೆ ರಕ್ಷಣಾ ಹಾಗೂ ಕಾರ್ತಂತ್ರ ಪಾಲುದಾರಿಕೆ ಒಪ್ಪಂದ ನಂತರ ನಡೆಯುತ್ತಿರುವ ಮೊದಲ ಮಹತ್ವದ ಮಾತುಕತೆ ಇದಾಗಿದೆ